ಕರ್ನಾಟಕ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ವಿಶ್ವಾಸಮತದ ಗೆಲುವು ಸ್ಪೀಕರ್ ಸ್ಲಾನಕ್ಷೆ ಕೆ ಆರ್

ಮಸೂದೆಗಳ ಪರಿಶೀಲನೆಗೆ ಸಂಸದೀಯ ಸಮಿತಿಗಳಿಗೆ ಮಾರ್ಗಸೂಚಿ ಕ್ರೋಢೀಕರಣ ಅಗತ್ಯ ರಾಜ್ಯಸಭಾ ಸಭಾಪತಿ ಎಂ

ಎಸ್ ಯಡಿಯೂರಪ್ಪ ಬಹುಮತ ಸಾಬೀತುಪಡಿಸಿದ್ದಾರೆ ವಿಧಾನಸಭಾಧ್ಯಕ್ಷ ಕೆ

ರಮೇಶ್ ಕುಮಾರ್ ಯಡಿಯೂರಪ್ಪ ಅವರು ಮಂಡಿಸಿರುವ ವಿಶ್ವಾಸಮತ ಗೊತ್ತುವಳ ಧ್ಲನಿಮತದ ಮೂಲಕ ಅಂಗೀಕಾರವಾಗಿದೆ ಎಂದು ಪ್ರಕಟಿಸಿದರು

ತಾವು ಸ್ಪೀಕರ್ ಕರ್ತವ್ಯ ನಿರ್ವಹಣೆಯಿಂದ ನಿರ್ಗಮಿಸುತ್ತಿರುವುದಾಗಿ ಹೇಳಿ ಉಪಸಭಾಧ್ವಕ್ಷ ಕೃಷ್ಣಾರೆಡ್ಡಿ ಅವರಿಗೆ ಸ್ವೀಕರ್ ರಮೇಶ್ ಕುಮಾರ್ ರಾಜೇನಾಮೆ ಸಲ್ಲಿಸಿದರು ಈ ವೇಳೆ ಅವರು ಸ್ಪೀಕರ್ ಸ್ವಾನದ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಿದ್ದೇನೆ ಎಂದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಜನರ ಆಶೋತ್ತರಗಳನ್ನು ಪೂರಕವಾಗಿ ಸ್ವಂದಿಸಿ ಕೆಲಸ ಮಾಡುತ್ತಿದ್ದು ಇದಕ್ಕೆ ವಿರೋಧಪಕ್ಷಗಳ ಸಹಕಾರ ಬೇಕು ಎಂದು ಮನವಿ ಮಾಡಿದರು

ಅಭಿವೃದ್ಲಿ ಹಾಗೂ ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ಲುಕೊಳ್ಳಲು ಸಾಧ್ಯವಿದೆ ಎಂದು ಪ್ರಧಾನಿ ಹೇಳಿದರು ಅರಣ್ಯ ಮತ್ತು ಪರಿಸರ ಸಚಿವ ಶ್ರಕಾಶ ಜಾವಡೇಕರ್ ಹುಲಿಗಳ ಸಂರಕ್ಷಣೆಗೆ ಭಾರತ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಇಡೀ ವಿಶ್ವವೇ ಎದುರು ನೋಡುತ್ತಿದೆ ಎಂದು ತಿಳಿಸಿದರು ಹುಲಿಗಳ ಸಂರಕ್ಷಣೆಗಾಗಿ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರಶಸ್ತಿ ವಿತರಿಸಿದರು ತಮ್ಮ ಕುಟುಂಬದ ಸದಸ್ಯರು ಹಾಗೂ ತಮ್ಮ ಕಂಪನಿಗೆ ಸೇರಿದ ಆಸ್ತಿಪಾಸ್ತಿಯನ್ನು ಮುಟ್ಟುಗೋಲು ಪಾಕಿಕೊಂಡಿರುವುದನ್ನು ಪ್ರತ್ನಿಸಿ ಪಲಾಯನ ಮಾಡಿರುವ ಆರ್ಥಿಕ ಆರೋಪಿ ವಾಣಿಜ್ಯೋದ್ಯಮಿ ವಿಜಯ್ ಮಲ್ಯಾ ಸಲ್ಲಿಸಿರುವ ಅರ್ಜೆಯ ವಿಚಾರಣೆಯನ್ನು ಶುಕ್ರವಾರ ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೋಗೋಯ್ ನೇತೃತ್ವದ ನ್ಯಾಯಪೀಠದ ಮುಂದೆ ವಿಜಯ್ ಮಲ್ಯ ಪರ ವಕೀಲ ಎಫ್ ಎಂ ನಾರೀಮನ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡು ನ್ಯಾಯಾಲಯ ಶುಕ್ರವಾರ ವಿಚಾರಣೆ ನಡೆಸಲು ಒಪ್ಪಿಗೆ ನೀಡಿದೆ

ಹಲವು ದಶಕಗಳಿಂದ ಆದಾಯದ ಬಗ್ಗೆ ಮಾಹಿತಿ ನೀಡದೆ ವಿವಿಧ ರಾಜಕೀಯ ಹುದ್ದೆಗಳನ್ನು ಹೊಂದಿರುವ ವ್ಯಕ್ತಿಗಳು ಈ ಸಮೂಪವನ್ನು ನಡೆಸುತ್ತಿದ್ದರು ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಈ ಷೈಕಿ ಓರ್ವ ವ್ವಕ್ತಿ ಕೆರೆಬಿಯನ್ ದ್ವೀಪದಲ್ಲಿ ಪೌರತ್ವ ಪಡೆದಿರುವ ಮಾಹಿತಿ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ

ಹರಿಯಾಣದ ಕಾಂಗ್ರೆಸ್ ನಾಯಕ ಕುಲ್ದೀಪ್ ಬಿಷ್ಣೋಯ್ ಅವರಿಗೆ ಸೇರಿದ ದೆಹಲಿ ಸೇರಿದಂತೆ ವಿವಿಧ ಸ್ಥಳಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿದೆ ಎಂದು ಚಂಡೀಗಢದ ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಲೋಕಸಭೆಯಲ್ಲಿ ಈಗಾಗಳೆ ಈ ಮಸೂದೆ ಅಂಗೀಕಾರವಾಗಿದೆ ಮಸೂದೆಯ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಹಣಕಾಸು ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಮಸೂದೆ ಜಾರಿಗೆ ಬರುವುದರಿಂದ ನಕಲಿ ಶೇವಣಿ ಮೋಸಜಾಲ ತಡೆಗೆ ಸಹಕಾರಿಯಾಗಲಿದೆ ಇದು ಬಡಜನರ ಹಿತಾಸಕ್ತಿ ಕಾಪಾಡಲು ನೆರವಾಗಲಿದೆ ಎಂದು ತಿಳಿಸಿದ್ದಾರೆ

ಈ ಸಂಬಂಧ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ವೆ ಹೇಳಕೆ ಬಿಡುಗಡೆ ಮಾಡಿದ್ದು

ವೆಂಕಯ್ಲನಾಯ್ಡು ಹೇಳಿದ್ದಾರೆ

ಹೀಗಾಗಿ ಮಸೂದೆಗಳನ್ನು ಪರಿಶೀಲನೆಗೆ ಮಾರ್ಗಸೂಚಿಗಳ ಕ್ರೋಢೀಕರಣ ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ ಮಸೂದೆಗಳನ್ನು ಪರಿಣಾಮಕಾರಿಯಾಗಿ ಪರಿತೀಲಿಸಿ ಸೂಕ್ತ ಸಲಹೆಗಳನ್ನು ನೀಡುವುದು ವಿರೋಧ ಪಕ್ಷಗಳ ಜವಾಬ್ದಾರಿ ಎಂದು ಹೇಳಿದ್ದಾರೆ

ಲಖನೌದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲಖನೌ ವಲಯದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ರಾಜೀವ್ ಕೃಷ್ಣ ಮತ್ತು ಪೊಲೀಸ್ ಮಹಾನಿರ್ದೇಶಕ ಎಸ್

ಭಗತ್ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಯಾಳು ಸಂತ್ರಸ್ತೆ ಕಡೆಯವರಿಂದ ದೂರು ದಾಖಲಿಸಿದ್ಲು ಕುಟುಂಬದ ಸದಸ್ನರ ಮನವಿಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಿದೆ ಎಂದು ಹೇಳಿದರು ಫಟನೆಗೆ ಸಂಬಂಧಿಸಿದಂತೆ ಲಾರಿಯ ಚಾಲಕ ಮತ್ತು ಮಾಲೀಕನನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ ಕಳೆದ ವರ್ಷ ಉನ್ನಾವೋದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಸಂಬಂಧಿಸಿದಂತೆ ಬಿಜೆಪಿ ಶಾಸಕ ಕುಲದೀಪ್ ಸಿಂಗ್ ಸೆಂಗರ್ ಸದ್ದ ಜೈಲಿನಲ್ಲಿದ್ದಾರೆ

ಉನ್ನಾವೋ ಅತ್ಲಾಚಾರ ಪ್ರಕರಣದ ತನಿಖೆಯನ್ನು ಶೀಘ್ರಗತಿಯಲ್ಲಿ ಮುಕ್ತ ಮತ್ತು ನ್ಲಾಯಸಮ್ನತವಾಗಿ ನಡೆಸುವಂತೆ ಉತ್ತರ ಪ್ರದೇಶ ಪೊಲೀಸರಿಗೆ ರಾಷ್ಟೀಯ ಮಹಿಳಾ ಆಯೋಗ ಸೂಚಿಸಿದೆ ಅಪಘಾತ ಪ್ರಕರಣದಲ್ಲಿ ಉನ್ನಾವೋ ಅತ್ಯಾಚಾರ ಸಂತ್ರಸ್ತೆ ಗಾಯಗೊಂಡು ಸ್ವಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ರಾಷ್ಟೀಯ ಮಹಿಳಾ ಆಯೋಗ ಈ ಸೂಚನೆ ನೀಡಿದೆ ಆಯೋಗದ ನಿಯೋಗ ಸದ್ಭದಲ್ಲೇ ಸಂತ್ರಸ್ತೆ ಕುಟುಂಬದ ಸದಸ್ಭರನ್ನು ಭೇಟಿ ಮಾಡಲಿದೆ ಅಲ್ಲದೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ನಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವುದಾಗಿ ರಾಷ್ಷೀಯ ಅಧ್ಯಕ್ಷೆ ರೇಖಾ ಶರ್ಮಾ ತಿಳಿಸಿದ್ದಾರೆ ರಾಷ್ಟೀಯ ಮಹಿಳಾ ಆಯೋಗ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದು

ನಿನ್ನೆ ನಿಧನ ಹೊಂದಿದ ಕೇಂದ್ರದ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಸುದಿನಿ ಜೈಪಾಲ್ ರೆಡ್ಡಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೈದ್ರಾಬಾದ್ ನಡೆಯಿತು ನಿನ್ನೆ ಖಾಸಗಿ ಆಸ್ಪತ್ರೆಯಲ್ಲಿ ಜೈಪಾಲ್ ರೆಡ್ಡಿ ನಿಧನರಾಗಿದ್ದರು ಹುಸೇನ್ ಸಾಗರ್ ತಟದಲ್ಲಿ ಮಾಜಿ ಪ್ರಧಾನಿ ಪಿ

ನರಸಿಂಹರಾವ್ ಸಮಾಧಿ ಪಕ್ಕದಲ್ಲಿ ಹಿಂದು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಅಂತ್ನಕ್ರಿಯೆ ನಡೆಯಿತು ಇದಕ್ಕೂ ಮುನ್ನ ಗಾಂಧಿ ಭವನದಲ್ಲಿ ಪಾರ್ಥಿವ ಶರೀರಕ್ಷೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕರು ಅಂತಿಮ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರಾದ ಗುಲಾಂ ನಬಿ ಆಜಾದ್ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅನೇಕರು ಅಂತ್ಸಕ್ರಿಯೆ ಸಂದರ್ಭದಲ್ಲಿ ಹಾಜರಿದ್ದರು ಮಹಾರಾಷ್ಟದ ಗಡ್ಚಿರೋಲಿ ಜಿಲ್ಲೆಯ ಗರಂಜಿ ಗ್ರಾಮದ ಅರಣ್ಯದಲ್ಲಿ ಪೊಲೀಸರು ನಡೆಸಿದ ಗುಂಡಿನ ಚಕಮಕಿಯಲ್ಲಿ ಮಹಿಳಾ ಮಾವೋವಾದಿಯೊಬ್ಲರು ಪತರಾಗಿದ್ದಾರೆ ಇಂದು ಮಧ್ಲಾಹ್ನ ಪೊಲೀಸರು ಮತ್ತು ಮಾವೋವಾದಿಗಳ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮಹಿಳಾ ಮಾವೋವಾದಿಯನ್ನು ಪತ್ತೆ ಮಾಡಲಾಗಿದೆ ಎಂದು ಪೊಲೀಸ್ ವರಿಷ್ಣಾಧಿಕಾರಿ ಶ್ಯೆಲೇಶ್ ಬಲ್ಲವಾಡೆ ತಿಳಿಸಿದ್ದಾರೆ

ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ಭಾಗದಲ್ಲಿರುವ ನಾಗರೀಕರು ಮತ್ತು ಭದ್ರತಾಪಡೆಗಳ ತಿಬಿರಗಳ ಮೇಲೆ ಪಾಕಿಸ್ಸಾನ ತಂಡ ಅಪ್ರಜೋದಿತ ದಾಳಿ ನಡೆಸಿದೆ